ಚಂದ್ರನ ನೆಲದತ್ತ ಅತಿ ಸಮೀಪ ಲ್ಯಾಂಡರ್ ಅನ್ನು ತಲುಪಿಸಿದ್ದು ಕಡಿಮೆ ಸಾಧನೆಯಲ್ಲ

ಆನಂತರ ಉದ್ಲೇತಿತ ಮಾರ್ಗದಿಂದ ಬೇರೆಡೆ ಸಾಗಿ ಇಸ್ತೋ ಆಳ ಬಾಹ್ನಾಕಾಶ ಸಂಪರ್ಕ ಜಾಲ ಮತ್ತು ಯೋಜನೆಯ ಬೆಂಗಳೂರು ನಿಯಂತ್ರಣ ಕೇಂದ್ರದಿಂದ ಸಂಪರ್ಕ ಕಡಿದುಕೊಂಡಿತು ಎಂದು ಇಸ್ತೋ ತಿಳಿಸಿದೆ ಒಟ್ಲಾರೆ ಪ್ರಕ್ರಿಯೆಯ ದತ್ತಾಂಶ ವಿಶ್ಲೇಷಿಸಲಾಗುತ್ತಿದೆ ಎಂದು ಇಸ್ತೋ ತಿಳಿಸಿದೆ ಇಸ್ತೋ ನಿಯಂತ್ರಣ ಕೇಂದ್ರದಲ್ಲಿ ಒಟ್ಲಾರೆ ಪ್ರಕ್ರಿಯೆ ನೇರ ವೀಕ್ಷಣೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಚಂದ್ರನ ನೆಲದತ್ತ ಅತಿ ಸಮೀಪ ಲ್ಲಾಂಡರ್ ಅನ್ನು ತಲುಪಿಸಿದ್ದು ಕಡಿಮೆ ಸಾಧನೆಯಲ್ಲ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ

ದೇಶ ನಿಮ್ನ ಬಗ್ಗೆ ಹೆಮ್ನೆ ಪಡುತ್ತದೆ ಎಂದು ಹೇಳಿದರು ಭರವಸೆ ಕಳೆದುಕೊಳ್ಳುವುದು ಬೇಡ ವಿಜ್ವಾನ ಯೋಜನೆಗಳಲ್ಲಿ ಇನ್ನಷ್ಟು ಉತ್ಸಾಹದಿಂದ ಮುಂದುವರೆಯೋಣ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದು ಪ್ರಧಾನಿ ಹುರಿದುಂಬಿಸಿದರು ಇಸ್ರೋ ವಿಜ್ಞಾನಿಗಳ ತಂಡ ದೇಶಕ್ಕೆ ವಿಜ್ಞಾನ ಮತ್ತು ಮನುಕುಲಕ್ಕೆ ಅತಿ ದೊಡ್ಡ ಸೇವೆಯ ಕೊಡುಗೆ ನೀಡಿದೆ ತಮ್ಮ ಕಾರ್ಯದಲ್ಲಿ ದಿಟ್ಲತನದಿಂದ ವಿಜ್ಞಾನಿಗಳ ತಂಡ ಮುಂದುವರೆಯಲಿ ಎಂದು ಹಾರೆಸಿದರು ಬಳಕ ಪ್ರಧಾನಿ ಟ್ಲಟ್ಲರ್ನಲ್ಲಿ ಭಾರತ ತನ್ನ ವಿಜ್ವಾನಿಗಳ ಬಗ್ಗೆ ಹೆಮ್ಗೆ ಪಡುತ್ತದೆ ನಮ್ಗ ವಿಜ್ವಾನಿಗಳು ಭಾರತ ಸದಾ ಹೆಮ್ಗೆ ಪಡುವಂತಹ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಇದು ಧೈರ್ಯದಿಂದ ಇರುವ ಸಂದರ್ಭವಾಗಿದ್ದು ೆನಾವು ಧೈರ್ಯದಿಂದ ಇರುತ್ತೇವೆ ನಮ್ಮ ಬಾಹ್ವಾಕಾಶ ಕಾರ್ಯಕ್ರಮಗಳಲ್ಲಿ ಭರವಸೆ ಮತ್ತು ಕಠಿಣ ಶ್ರಮ ಮುಂದುವರೆಸುತ್ತೇವೆ ಎಂದು ತಿಳಿಸಿದ್ದಾರೆ

ಅತ್ಯುತ್ತಮವಾದುದರ ಕುರಿತು ಭರವಸೆ ಇಡೋಣ ಎಂದು ಟ್ವೀಟ್ ಮಾಡಿದ್ದಾರೆ

ಇಸ್ತೋದ ನಮ್ಮ ವಿಚ್ವಾನಿಗಳ ಬದ್ಧತೆ ಮತ್ತು ಕಠಿಣ ಶ್ರಮ ಶ್ಲಾಘನೀಯ ಇಸ್ತೋದ ಭವಿಷ್ಯದ ಕಾರ್ಯಕ್ರಮಗಳಿಗೆ ಅಭಿನಂದನೆಗಳು ಎಂದು ಟ್ವೀಟ್ ಮಾಡಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಸ್ತೋ ಹೆಮ್ಮೆಯ ಸಾಧನೆ ಮಾಡಿದೆ ಜೀವನದಲ್ಲಿ ಏರಿಳಿತಗಳು ಸಹಜ ಇಸ್ತೊ ಖಂಡಿತ ಯಶಸ್ವಿಯಾಗಲಿದ್ದು ವಿಜ್ಞಾನಿಗಳ ಕಾರ್ಯಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ಟ್ವೀಟ್ ಮಾಡಿದ್ದಾರೆ ಸಂಸದರು ತಮ್ಮ ಕ್ಷೇತ್ರಗಳಲ್ಲಿ ಸದೃಢ ಭಾರತ ಫಿಟ್ ಇಂಡಿಯಾ ಅಭಿಯಾನ ಆರಂಭಿಸಬೇಕು ಎಂದು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಕರೆ ನೀಡಿದ್ದಾರೆ ಸಂಸತ್ ಭವನದಲ್ಲಿ ನಿನ್ನೆ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು ತಮ್ಮ ಕ್ಷೇತ್ರದಲ್ಲಿನ ನಾಗರಿಕರು ಸದೃಢ ಆರೋಗ್ಯ ಹೊಂದಲು ಉತ್ತೇಜನ ನೀಡುವುದು ಸಂಸದರ ಜವಾಬ್ದಾರಿಯಾಗಿದೆ ಎಂದರು ಫಿಟ್ ಇಂಡಿಯಾ ಅಭಿಯಾನ ಅಂಗವಾಗಿ ಲೋಕಸಭಾ ಕ್ಷೇತ್ರಗಳ ನಡುವೆ ಸದೃಢತೆ ಕುರಿತು ಸ್ಪರ್ಧೆ ಏರ್ಪಡಿಸುವುದು ಅಗತ್ಯ ಎಂದು ಅವರು ತಿಳಿಸಿದರು ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಕಿರೇಣ್ ರಿಜಿಜು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿಸಲು ಪ್ರಧಾನಮಂತ್ರಿ ಸರೇಂದ್ರ ಮೋದಿ ಅವರು ಬದ್ದರಾಗಿದ್ದು ಇದಕ್ಕಾಗಿ ದೇಶದ ಪ್ರತಿ ನಾಗರಿಕರು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಎಂದರು

ಮೂರು ದಿನಗಳ ಈ ಸಭೆಯಲ್ಲಿ ಮೂಲಸೌಕರ್ಯ ಇಂಧನ ಅತ್ಯುನ್ನತ ತಂತ್ರಜ್ಞಾನ ಸಂಪನ್ಮೂಲ ಸಂಚಯ ದಿಷಧ ನೀತಿ ಸಮನ್ವಯ ಮುಂತಾದ ವಿಷಯಗಳ ಕುರಿತು ಜಂಟಿ ಕಾರ್ಯಪಡೆ ಹಾಗೂ ದುಂಡು ಮೇಜಿನ ಸಭೆಗಳು ನಡೆಯಲಿವೆ ಭಾರತೀಯ ತಂಡದ ನೇತೃತ್ವವನ್ನು ನೀತಿ ಆಯೋಗದ ಉಪಾಧ್ವಕ್ಷರು ವಹಿಸಲಿದ್ದು ಚೀನಾ ತಂಡದ ನೇತೃತ್ವವನ್ನು ಅಲ್ಲಿನ ರಾಷ್ಷೀಯ ಅಭಿವೃದ್ಧಿ ಮತ್ತು ಸುಧಾರಣಾ ಆಯೋಗದ ಅಧ್ಯಕ್ಷರು ವಹಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಟದ ಮುಂಬೈ ಮತ್ತು ಟಿರಂಗಾಬಾದ್ಗೆ ಇಂದು ಭೇಟಿ ನೀಡಲಿದ್ದಾರೆ

ಅಲ್ಲದೆ ಮೆಟ್ರೋ ಭವನ್ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ಮಾಡಲಿದ್ದಾರೆ

ಇದಲ್ಲದೆ ಪ್ರಧಾನಿ ಅವರು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿ ನಿರ್ಮಾಣಗೊಂಡಿರುವ ಪ್ರಥಮ ಮೆಟ್ರೋ ಬೋಗಿ ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗೂ ಬಾಂದೋಂಗ್ರಿ ಕಂದೀವಲಿ ಈಸ್ಟ್ ಮೆಟ್ರೋ ರೈಲು ನಿಲ್ದಾಣಗಳನ್ನು ಉದ್ಘಾಟಿಸಲಿದ್ದಾರೆ ಬಳಕ ಪ್ರಧಾನಿ ಅವರು ದಿರಂಗಾಬಾದ್ನಲ್ಲಿ ರಾಜ್ಯಮಟ್ಟದ ಮಹಿಳಾ ಸ್ವಸಹಾಯ ಗುಂಪುಗಳ ಸಭೆಯನ್ನುದ್ದೇತಿಸಿ ಮಾತನಾಡಲಿದ್ದಾರೆ ವಿದೇಶಿ ವಿನಿಮಯ ಕಾನೂನು ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ ಅವರನ್ನು ಜಾರಿನಿರ್ದೇಶನಾಲಯ ವಿಚಾರಣೆ ನಡೆಸಿದೆ ಮುಂಬೈನಲ್ಲಿರುವ ಗೋಯಲ್ ಅವರ ನಿವಾಸ ಹಾಗೂ ಅವರ ಸಂಸ್ಥೆಯ ಕಚೇರಿಗಳಲ್ಲಿ ಚಾರಿನಿರ್ದೇಶನಾಲಯ ಶೋಧ ಕಾರ್ಯಾಚರಣೆ ನಡೆಸಿದ ಒಂದು ವಾರದ ನಂತರ ಗೋಯಲ್ ಅವರ ವಿಚಾರಣೆ ನಡೆಸಲಾಗುತ್ತಿದೆ

ಈ ಸಂಸ್ಥೆಗಳಲ್ಲಿ ನಡೆಸಲಾದ ಹಣ ವರ್ಗಾವಣೆ ಅನುಮಾನಾಸ್ವದವಾಗಿದೆ ಎಂದು ನಿರ್ದೇಶನಾಲಯ ತಿಳಿಸಿದೆ ರೈತರ ಕೌಣ ಶ್ರಮ ಮತ್ತು ಕೈಷಿ ವಿಚ್ವಾನಿಗಳ ಸಂಶೋಧನೆಯಿಂದ ಭಾರತ ಆಹಾರಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಕಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ

ಮಂಡ್ದದ ಮೈಶುಗರ್ ಕಂಪನಿ ಮತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆಯನ್ನು ಮನಶ್ಚೇತನಗೊಳಸುವ ನಿಟ್ಟನಲ್ಲಿ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ಪಾಂಡವಪುರ ಸಕ್ಕರೆ ಕಾರ್ಬಾನೆಯನ್ನು ಗುತ್ತಿಗೆ ಆಧಾರದ ಮೇಲೆ ನೀಡಬೇಕೆ ಅಥವಾ ಕಾರ್ಯಾಚರಣೆ ನಿರ್ವಹಣೆ ಮೇರೆಗೆ ನೀಡಬೇಕೆ ಎಂಬ ಬಗ್ಗೆ ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು

ಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಫೈನಲ್ ತಲುಪಿದ್ದಾರೆ

ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು

ಮತ್ತೊಂದು ಸೆಮಿ ಫೈನಲ್ ಪಂದ್ಯ ಪ್ರಗತಿಯಲ್ಲಿದ್ದು ರಫೇಲ್ ನಡಾಲ್ ಮತ್ತು ಮ್ಯಾಟೊ ಬೆರೆಟನಿ ಸೆಣಸುತ್ತಿದ್ದಾರೆ ಮತ್ತೊಂದೆಡೆ ಮಹಿಳೆಯ ಸಿಂಗಲ್ಲ್ ವಿಭಾಗದಲ್ಲಿ ಅಮೆರಿಕದ ಸೆರೆನಾ ವಿಲಿಯಮ್ಲ್ ಫೈನಲ್ ತಲುಪಿದ್ದಾರೆ